ಸಂಪುಟ ಸಭೆಯ ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಇದೊಂದು ಐತಿಹಾಸಿಕ ನಿರ್ಧಾರವಾಗಿದ್ದು ದೇಶದ ಉದ್ದೋಗಾಕಾಂಕ್ಷಿ ಯುವಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ ಎಂದು ಹೇಳಿದರು ದೇಶದ ಯುವಜನಾಂಗದ ಬಹುದಿನಗಳ ಬೇಡಿಕೆಯನ್ನು ಸರ್ಕಾರ ಈಡೇರಿಸಿದೆ ಎಂದು ಸಚಿವರು ತಿಳಿಸಿದರು ಡಿ ಹಾಗೂ ಸಿ ಗುಂಪಿನ ತಾಂತ್ರಿಕೇತರ ಹುದ್ದೆಗಳಿಗೆ ರಾಷ್ಟೀಯ ನೇಮಕಾತಿ ಏಜೆನ್ಸಿ ಸಾಮಾನ್ಯ ಅರ್ಹತಾ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ಪರಿಶೀಲಿಸಿ ಕಿರುಪಟ್ಟ ಸಿದ್ದಪಡಿಸಲಿದೆ ರಾಷ್ಟೀಯ ನೇಮಕಾತಿ ಏಜೆನ್ಲಿಯಲ್ಲಿ ರೈಲ್ವೆ ಸಚಿವಾಲಯ ಹಣಕಾಸು ಸಚಿವಾಲಯ ಎಸ್ಎಸ್ಸಿ ಆರ್ಆರ್ಬಿ ಹಾಗೂ ಐಬಿಪಿಎಸ್ ಪ್ರತಿನಿಧಿಗಳನ್ನು ಒಳಗೊಂಡಿರಲಿದೆ

ಅಭ್ವರ್ಥಿಗಳಿಗೆ ತಾವು ವಾಸಿಸುವ ಸ್ಥಳದ ಸಮೀಪವೇ ಪರೀಕ್ಷೆಗೆ ಅವಕಾಶ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಾಮಾನ್ಯ ಅರ್ಹತಾ ಪರೀಕ್ಷೆ ಸಿಇಟಯಲ್ಲಿ ಅಭ್ಯರ್ಥಿ ಪಡೆದುಕೊಂಡ ಅಂಕಗಳು ಫಲಿತಾಂಶ ಪ್ರಕಟಗೊಂಡ ದಿನದಿಂದ ಮೂರು ವರ್ಷಗಳ ಕಾಲ ಮಾನ್ಲತೆ ಹೊಂದಿರಲಿದೆ ಎಂದು ಸಚಿವರು ವಿವರಿಸಿದರು ಗರಿಷ್ಠ ವಯೋಮಿತಿಗೆ ಒಳಪಟ್ಟು ಸಿಇಟ ಪರೀಕ್ಷೆಗೆ ಅಭ್ಯರ್ಥಿಗಳು ಎಷ್ಟು ಬಾರಿ ಬೇಕಾದರೂ ಹಾಜರಾಗಬಹುದು ಇದಕ್ಕೆ ಯಾವುದೇ ನಿರ್ಬಂಧ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಎಸ್ಸಿ ಎಸ್ಟ ಹಾಗೂ ಇತರ ಹಿಂದುಳಿದ ಹಾಗೂ ಸರ್ಕಾರದ ನೀತಿಯಡಿಯ ವರ್ಗಗಳ ಅಭ್ಯರ್ಥಿಗಳಿಗೆ ವಯೋಮಿತಿಯ ಸಡಿಲಿಕೆ ಇರಲಿದೆ ಅಭ್ಯರ್ಥಿಗಳು ಸಾಮಾನ್ಯ ಮೋರ್ಟ್ಲ್ನಲ್ಲಿ ನೋಂದಾಯಿಸಲು ಅವಕಾಶವಿದ್ದು

ರಾಷ್ಟೀಯ ನೇಮಕಾತಿ ವಿಜೆನ್ಸಿ ಪಾರದರ್ಶಕತೆ ಖಾತರಿ ಪಡಿಸಲಿದ್ದು ಅಭ್ಣರ್ಥಿ ಹಾಗೂ ನೇಮಕ ಸಂಸ್ವೆಗಳಿಗೆ ಪ್ರಕ್ರಿಯೆಯನ್ನು ಸುಲಭಗೊಳಿಸಲಿದೆ ಸಾಮಾನ್ಯ ಅರ್ಹತಾ ಪರೀಕ್ಷೆಯ ಅಂಕಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾರ್ವಜನಿಕ ವಲಯದ ಸಂಸ್ಟೆಗಳು ಹಾಗೂ ಖಾಸಗಿ ಸಂಸ್ಥೆಗಳು ಹಂಚಿಕೊಳ್ಳುವ ಮೂಲಕ ನೇಮಕಾತಿ ಸಂಬಂಧ ವೆಚ್ಚವನ್ನು ತಗ್ಗಿಸಬಹುದಾಗಿದೆ ಆರಂಭಿಕವಾಗಿ ರಾಷ್ಟೀಯ ನೇಮಕಾತಿ ಸಂಸ್ಥೆ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ವರ್ಷಕ್ಕೆ ಎರಡು ಬಾರಿ ನಡೆಸಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಮೂರು ವಿಮಾನ ನಿಲ್ದಾಣಗಳನ್ನು ಸರ್ಕಾರಿ ಬಾಸಗಿ ಸಹಭಾಗಿತ್ವದ ಮೂಲಕ ಗುತ್ತಿಗೆ ನೀಡುವ ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ ರಾಜಸ್ಥಾನದ ಜೈಪುರ್ ಅಸ್ಸಾಂನ ಗೌಹಾತಿ ಹಾಗೂ ಕೇರಳದ ತಿರುವನಂತಪುರಂ ವಿಮಾನ ನಿಲ್ದಾಣಗಳನ್ನು ಖಾಸಗಿ ಅವರಿಗೆ ವಹಿಸಲಾಗುತ್ತದೆ ಎಂದು ಸಚಿವರು ವಿವರಿಸಿದರು ರಾಷ್ಟೀಯ ನೇಮಕಾತಿ ಏಜೆನ್ಸಿ ಎನ್ಆರ್ಎ ದೇಶದ ಕೋಟ್ಕಾಂತರ ಯುವಸಮುದಾಯಕ್ಕೆ ವರದಾನವಾಗಲಿದೆ ಎಂಬುದನ್ನು ರುಜುವಾತುಪಡಿಸಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಶಯ ವ್ಯಕ್ತಪಡಿಸಿದ್ದಾರೆ ಸಾಮಾನ್ಯ ಅರ್ಹತಾ ಪರೀಕ್ಷೆಯ ಮೂಲಕ ರಾಷ್ಷೀಯ ನೇಮಕಾತಿ ಏಜೆನ್ನಿ ಹಲವು ರೀತಿಯ ನೇಮಕಾತಿ ಪರೀಕ್ಷೆಗಳನ್ನು ನಿರ್ಮೂಲನೆಗೊಳಿಸಲಿದ್ದು ಅಮೂಲ್ಡವಾದ ಸಮಯ ಹಾಗೂ ಸಂಪನ್ನೂಲಗಳನ್ನು ಉಳಿಸಲಿದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಇದು ಪಾರದರ್ಶಕತೆಗೆ ಅತಿದೊಡ್ಡ ಕೊಡುಗೆ ನೀಡಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ದೇಶದ ಸಾಗರ ವಲಯ ಹಿತಾಸಕ್ಕಿಗಳ ರಕ್ಷಣೆಯಲ್ಲಿ ಭಾರತೀಯ ನೌಕಾಪಡೆ ವಹಿಸಿರುವ ಪಾತ್ರವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಶಂಸೆ ವ್ಲಕ್ತಪಡಿಸಿದ್ದಾರೆ ನೌಕಾಪಡೆಯ ದಂಡನಾಯಕರ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತನ್ನ ನೌಕೆಗಳು ಹಾಗೂ ವಿಮಾನಗಳನ್ನು ಸ್ಕ್ರಿಯ ನಿಯೋಜನೆ ಮೂಲಕ ಯಾವುದೇ ಸವಾಲು ಎದುರಿಸಲು ಸೌಕಾಪಡೆ ಸನ್ನದ್ದ ಸ್ಥಿತಿಯಲ್ಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ವಿದೇತಗಳಲ್ಲಿ ಸಿಲುಕಿದ್ದ ಅತ್ಯಂತ ದೊಡ್ಡ ಸ್ಟಳಾಂತರ ಆಪರೇಷನ್ ಸಮುದ್ರ ಸೇತು ಅಭಿಯಾನ ಕೈಗೊಂಡಿದ್ದಕ್ಕೆ ನೌಕಾಪಡೆಯನ್ನು ಅಭಿನಂದಿಸಿದ ರಕ್ಷಣಾ ಸಚಿವರು ದೇಶದ ಹಿತಾಸಕ್ತಿಗೆ ನೌಕಾಪಡೆ ಅತಿ ದೊಡ್ಡ ಕೊಡುಗೆ ನೀಡಿದೆ ಎಂದರು

ಮಹತ್ವದ ಹಾಗೂ ಸೂಕ್ಷ್ಮ ಸ್ಥಳಗಳಲ್ಲಿ ನೌಕೆಗಳು ಹಾಗೂ ವಿಮಾನಗಳನ್ನು ನಿಯೋಜಿಸುವ ಮೂಲಕ ಸಾಗರ ವಲಯ ಹಿತಾಸಕ್ತಿ ರಕ್ಷಣೆಗೆ ನೌಕಾಪಡೆ ಪರಿಣಾಮಕಾರಿ ಅಭಿಯಾನ ಕೈಗೊಂಡಿದೆ ಎಂದರು ಈ ನಿಯೋಜನೆಗಳಿಂದ ಸಾಗರ ವಲಯದಲ್ಲಿ ಜಾಗೃತಿ ಹೆಚ್ಚಿಸಲು ನೆರವಾಗುವುದರ ಜೊತೆಗೆ ತ್ವರಿತಗತಿಯಲ್ಲಿ ಮಾನವೀಯ ನೆರವು ಹಾಗೂ ಪರಿಹಾರ ಕಲ್ಪಿಸಲು ಸಹಕರಿಸಿದೆ ಎಂದರು ನೌಕಾಪಡೆಯ ಕಮಾಂಡರ್ಗಳ ಸಮ್ನೇಳನದ ಮೊದಲ ದಿನದ ಸಭೆಯಲ್ಲಿ ನೌಕಾಪಡೆ ಮುಖ್ಯಸ್ನ ಅಡ್ಡಿರಲ್ ಕರ್ಮಭೀರ್ ಸಿಂಗ್ ಉನ್ನತ ಕಮಾಂಡರ್ಗಳನ್ನು ಉದ್ದೇಶಿಸಿ ಮಾತನಾಡಿದರು ಮೂರು ದಿನಗಳ ದ್ವೈವಾರ್ಷಿಕ ಸಮ್ನೇಳನ ಕಳೆದ ಏಪ್ರಿಲ್ನಲ್ಲಿ ನಡೆಯಬೇಕಾಗಿತ್ತು ಆದರೆ ಕೊರೋನಾ ಸಾಂಕ್ರಾಮಿಕ ಕಾರಣ ಮುಂದೂಡಲಾಗಿತ್ತು ಲಡಾಖ್ನ ವಾಸ್ತವ ನಿಯಂತ್ರಣ ರೇಖೆಯಲ್ಲಿನ ಪರಿಸ್ತಿತಿ ಹಿನ್ನೆಲೆಯಲ್ಲಿ ಹಿಂದೂಮಹಾಸಾಗರದಲ್ಲಿನ ಭದ್ರತೆ ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದ್ದು ಜೊತೆಗೆ ನೌಕಾಪಡೆಯ ಆಧುನೀಕರಣ ತರದೇತಿ ಹಾಗೂ ಸಿಬ್ಲಂದಿಯ ಕಲ್ಲಾಣವನ್ನು ಸಮ್ಮೇಳನದಲ್ಲಿ ಪರಾಮರ್ಶೆ ನಡೆಸಲಾಗುವುದು ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ದೇಶದಲ್ಲಿ ಕೊರೊನಾ ಸೋಂಕು ಪರೀಕ್ಷೆ ಸಾಮರ್ಥ್ಯ ನಿರಂತರ ಹೆಚ್ಚಾಗುತ್ತಿದೆ

ಕೋವಿಡ್ ಕುರಿತ ಉನ್ನತಾಧಿಕಾರ ಸಮಿತಿಯ ಮುಖ್ಯಸ್ಥರಲ್ಲಿ ಒಬ್ಬರಾದ ಡಾ

ಉಳಿದೆರಡು ಲಸಿಕೆಗಳ ಪ್ರಥಮ ಹಾಗೂ ದ್ವೀತಿಯ ಹಂತದ ಮಾನವ ಪ್ರಯೋಗ ಮುಂದುವರೆದಿದೆ ಎಂದು ಅವರು ತಿಳಿಸಿದರು

ಲಸಿಕೆಯನ್ನು ವ್ಲಾಪಕ ಪ್ರಮಾಣದಲ್ಲಿ ಉತ್ಪಾದಿಸಲಿದೆ ಎಂದು ಅವರು ತಿಳಿಸಿದ್ಗಾರೆ ಬಾಂಗ್ಲಾದೇಶದ ವಿದೇಶಾಂಗ ಕಾರ್ಯದರ್ಶಿ ಮಸೂದ್ ಬಿನ್ ಮೊಮಿನ್ ಅವರೊಂದಿಗೆ ಚರ್ಚೆ ನಡೆಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿದೇಶಾಂಗ ಕಾರ್ಯದರ್ಶಿ ಶ್ರಿಂಗ್ಲಾ ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಬಾಂಧವ್ಯ ಮತ್ತಷ್ಟು ಸದೃಢವಾಗಿ ಮುಂದುವರೆಯಬೇಕು ಎಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇಚ್ಚೆಯಂತೆ ತಾವು ಬಾಂಗ್ಲಾದೇಶಕ್ಕೆ ಭೇಟ ನೀಡಿರುವುದಾಗಿ ಹೇಳಿದರು ಇದಕ್ಕೂ ಮುನ್ನ ನಿನ್ನೆ ಬಾಂಗ್ಲಾದೇಶ ಪ್ರಧಾನಮಂತ್ರಿ ಶೇಬ್ ಹಸೀನಾ ಅವರನ್ನು ಭೇಟ ಮಾಡಿ ಚರ್ಜೆ ನಡೆಸಿದರು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೊಂದಿರುವ ಬಯಕೆ ಹಾಗೂ ಸದ್ಬಾವನೆಗೆ ಬಾಂಗ್ಲಾ ಪ್ರಧಾನಮಂತ್ರಿ ಶೇಖ್ ಹಸೀನಾ ಪ್ರಶಂಸೆ ವ್ಯಕ್ತಪಡಿಸಿದರು ಈ ವಿಷಯವನ್ನು ದೃಢಪಡಿಸಿರುವ ಬಾಂಗ್ಲಾದೇಶದಲ್ಲಿರುವ ಭಾರತೀಯ ರಾಯುಭಾರಿ ರಿವಾ ಗಂಗೂಲಿ ದಾಸ್ ಉಭಯ ದೇಶಗಳು ಉತ್ತಮ ಸಂಬಂಧ ಹೊಂದಿದ್ದು ಭಾರತ ಭವಿಷ್ಠದಲ್ಲೂ ಬಾಂಗ್ಲಾದೇಶದ ಅಭಿವೃದ್ಧಿಯ ಪಾಲುದಾರನಾಗಿ ಮುಂದುವರಿಯಲಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿಯವರು ಶೇಬ್ ಹಸೀನಾ ಅವರಿಗೆ ತಿಳಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ಉಭಯ ನಾಯಕರ ಭೇಟಿಯ ವೇಳೆ ಅಭಿವೃದ್ಧಿಯ ಪಾಲುದಾರಿಕೆ ಸಂಪರ್ಕ ವೃದ್ಧಿ ಕೊರೊನಾ ದಿಷಧ ಸಂಶೋಧನೆ ವಿಷಯದಲ್ಲಿ ಸಹಕಾರ ಆರ್ಥಿಕತೆ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ ಸಾಂಸ್ಟತಿಕ ನಗರಿ ಮೈಸೂರು ಈ ಬಾರಿಯೂ ಸ್ವಚ್ದ ಸರ್ವೇಕ್ಷಣೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಲೈವ್ ಮೂಲಕ ಮೊದಲ ಹತ್ತು ಸ್ಥಾನದಲ್ಲಿರುವ ಸ್ವಚ್ಚ ನಗರಗಳಿಗೆ ಪ್ರಶಸ್ತಿ ವಿತರಣೆ ಮಾಡಲಿದ್ದಾರೆ ಜಮ್ಮ ಕಾಶ್ಮೀರದ ಶೋಪಿಯಾನ್ ಜೆಲ್ಲೆಯ ಚಿತ್ರಾಗಾಂ ಪ್ರದೇಶದಲ್ಲಿ ಇಂದು ಅಪರಾಷ್ನ ಭದ್ರತಾ ಪಡೆಗಳು ಹಾಗೂ ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಭಯೋತ್ಪಾದಕ ಹತನಾಗಿದ್ದಾನೆ ಚಿತ್ರಾಗಾಂ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿದ್ದಾರೆ ಎಂಬ ಬೇಹುಗಾರಿಕೆ ಸುಳವು ಆಧರಿಸಿ ಭದ್ರತಾ ಪಡೆಗಳ ಜಂಟ ತಂಡ ಪ್ರದೇಶವನ್ನು ಸುತ್ತುವರೆದು ಶೋಧನಾ ಕಾರ್ಯಾಚರೆಣೆ ಆರಂಭಿಸಿತು ಭದ್ರತಾ ಪಡೆಗಳ ಜಂಟ ತಂಡ ಶಂಕಿತ ಪ್ರದೇಶ ಸಮೀಪಿಸುತ್ತಿದ್ದಂತೆ ಅವಿತಿದ್ದ ಭಯೋತ್ಪಾದಕರು ಏಕಾಏಕಿ ಗುಂಡಿನ ದಾಳಿ ನಡೆಸಿದರು ಇದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳು ನಡೆಸಿದ ಪ್ರತಿ ದಾಳಿಯಲ್ಲಿ ಓರ್ವ ಭಯೋತ್ಪಾದಕ ಹತನಾಗಿದ್ದಾನೆ